ಬ್ರಿಟನ್ನಿಂದ ರಾಜ್ಯಕ್ಕೆ ಬಂದ ಕೆಲವರಲ್ಲಿ ಕೋವಿಡ್ ಸೋಂಕು ಪತ್ತೆ ಅಗತ್ಯ ಮುನ್ನೆಚ್ಚರಿಕೆ

ನಾಳೆ ಭಾನುವಾರ ಮತದಾನ ನಡೆಯಲಿದ್ದು ಇಂದು ಅಭ್ಯರ್ಥಿಗಳಿಂದ ಮನೆ ಮನೆಯ ಪ್ರಚಾರ ನಡೆಯುತ್ತಿದೆ

ಮತಗಟ್ಟೆಗಳಿಗೆ ಬರುವ ಮತದಾರರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು ಮತದಾನ ಕೇಂದ್ರಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ನಿಗದಿತ ಮಾರ್ಗಸೂಚಿಯನ್ವಯ ಮತ ಚಲಾವಣೆ ಮಾಡಬೇಕೆಂದು ರಾಜ್ವ ಚುನಾವಣಾ ಆಯೋಗ ಸೂಚಿಸಿದೆ

ರಾಜ್ಯದ ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಜಿಲ್ಲಾಡಳಿತಗಳು ಸಕಲ ಸಿದ್ದಕೆ ಕೈಗೊಂಡಿವೆ ಈಗಾಗಲೇ ಎಲ್ಲಾ ತಾಲ್ಲೂಕು ಕೇಂದ್ರಗಳಿಂದ ಚುನಾವಣಾ ಸಿಬ್ಬಂದಿ ಮತಪೆಟ್ಟಿಗೆ ಹೊತ್ತು ಮತಕೇಂದ್ರಗಳತ್ತ ಪ್ರಯಾಣ ಬೆಳೆಸುತ್ತಿದ್ದಾರೆ

ಚಿಕ್ಕಮಗಳೂರು ಜಿಲ್ಲೆಗೆ ಲಂಡನ್ನಿಂದ ಮರಳಿದ ಇಬ್ಬರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು ಅವರನ್ನು ಕೋವಿಡ್ ಅಸ್ತತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ

ಮೈಸೂರು ಜಿಲ್ಲೆಗೆ ಬ್ರಿಟನ್ನಿಂದ ಬಂದವರ ಪೈಕಿ ಒಬ್ಬರಲ್ಲಿ ಕೋವಿಡ್ ಪತ್ತೆಯಾಗಿದೆ ಬ್ರಿಟನ್ನಿಂದ ಬಂದು ಕೋವಿಡ್ ಪತ್ತೆಯಾಗಿರುವ ವ್ಯಕ್ತಿಯ ಪ್ರಾಥಮಿಕ ಸಂಪರ್ಕದಲ್ಲಿ ಮೂವರು ದ್ವಿತೀಯ ಸಂಪರ್ಕದಲ್ಲಿ ಮೂವರಿದ್ದು ಆ ಪೈಕಿ ಒಬ್ಬರಿಗೆ ಪಾಸಿಟೀವ್ ಬಂದಿದೆ

ಹಾನಗಲ್ನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿರೋಧ ಪಕ್ಷಗಳು ಕೃಷಿ ಕಾಯ್ದೆಗಳ ಬಗ್ಗೆ ಅಪಪ್ರಜಾರ ನಡೆಸುತ್ತಿವೆ ಕನಿಷ್ಠ ಬೆಂಬಲ ಬೆಲೆ ತೆಗೆದು ಹಾಕಲಾಗುತ್ತದೆ ಎಂಬ ವದಂತಿ ಹಬ್ಬಲಾಗುತ್ತಿದೆ